ರಾಜಸ್ತಾನದ ಮುಖ್ಯಮಂತ್ರಿಯಾಗಿ ಅಶೋಕ್ ಗೆಹ್ಲೋತ್ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಕಮಲ್ನಾಥ್ ಹಾಗೂ ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿ ಭೂಪೇಶ್ ಬಫೇಲ್ ಇಂದು ಅಧಿಕಾರ ಸ್ಸೀಕಾರ

ಮಾಲ್ಡೀವ್ಸ್ನ ರಾಷ್ವಾಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡುವೆ ದೆಹಲಿಯಲ್ಲಿಂದು ನಿಯೋಗಮಟ್ಪದ ಮಾತುಕತೆ

ಆಂಧ್ರ ಕರಾವಳಿಯಲ್ಲಿ ಫೆಥೈ ಚಂಡಮಾರುತದ ಅಬ್ಬರ

ಈ ಪ್ರಕರಣದಲ್ಲಿ ಹತ್ಯಾಕಾಂಡದ ಸಂಚು ರೂಪಿಸಿದ್ದರೆನ್ನುವ ಆರೋಪದ ಮೇಲೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ

ಈ ಪ್ರಕರಣದ ಬಗ್ಗೆ ವಿಚಾರಣಾ ನ್ಯಾಯಾಲಯವೊಂದು ಸಜ್ಜನ್ ಕುಮಾರ್ ಅವರನ್ನು ಖುಲಾಸೆಗೊಳಿಸಿದ್ದ ತೀರ್ಪನ್ನು ಪ್ರಶ್ನಿಸಿದ್ದ ಹಲವು ಮನವಿಗಳ ಬಗ್ಗೆ ವಿಚಾರಣೆ ನಡೆಸಿದ ನಂತರ ದೆಹಲಿ ಹೈಕೋರ್ಟ್ನ ಇಂದಿನ ತೀರ್ಪು ಹೊರಬಿದ್ದಿದೆ ನ್ಯಾಯಾಲಯದ ಈ ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕ ಮುಖ್ತಾರ್ ಅಬ್ಬಾಸ್ ನಖ್ವಿ ಸಿಖ್ ವಿರೋಧಿ ದಂಗೆಯ ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆಯಾಗಲೇಬೇಕಿತ್ತು ಎಂದರು ರಾಜಸ್ತಾನದ ನೂತನ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಅಶೋಕ್ ಗೆಹ್ಲೋತ್ ಹಾಗೂ ಉಪಮುಖ್ಯಮಂತ್ರಿಯಾಗಿ ಪಕ್ಷದ ಯುವ ನಾಯಕ ಸಚಿನ್ ಪೈಲೆಟ್ ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ

ಜೈಪುರದಲ್ಲಿ ನಡೆದ ಈ ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಮೊದಲಾದ ಗಣ್ಯರು ಉಪಸ್ತಿತರಿದ್ದರು ಕಾಂಗ್ರೆಸ್ ಮತ್ತು ಅದರ ಕೆಲವು ಮಿತ್ರ ಪಕ್ಷಗಳ ನಾಯಕರೂ ಸಹ ಹಾಜರಿದ್ದರು ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ

ಸಮಾರಂಭದಲ್ಲಿ ಕಾಂಗ್ರೆಸ್ ಆದಳಿತವಿರುವ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಪಕ್ಷದ ನಾಯಕರು ಪದಾಧಿಕಾರಿಗಳು ಅಲ್ಲದೆ ಇತರ ಕೆಲವು ರಾಜಕೀಯ ಪಕ್ಷಗಳ ನಾಯಕರೂ ಸಹ ಭಾಗವಹಿಸಲಿದ್ದಾರೆ ರಾಜ್ಯಪಾಲರಾದ ಆನಂದಿ ಬೆನ್ ಪಟೇಲ್ ನೂತನ ಮುಖ್ಯಮಂತ್ರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನವನ್ನು ಬೋಧಿಸಲಿದ್ದಾರೆ ಮಧ್ಯಪ್ರದೇಶದಲ್ಲಿ ಸಹ ನೂತನ ಮುಖ್ಯಮಂತ್ರಿ ಮಾತ್ರ ಇಂದು ಅಧಿಕಾರ ವಹಿಸಿಕೊಳ್ಳಲಿದ್ದು ಪಕ್ಷದ ಹಿರಿಯ ನಾಯಕರೊಂದಿಗೆ ಸಮಾಲೋಚನೆಯ ನಂತರ ತಮ್ಮ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ನಿರ್ಧರಿಸಲಿದ್ದಾರೆ ಛಿಂದ್ವಾರಾ ಲೋಕಸಭಾ ಕ್ಷೇತ್ರದಿಂದ ಒಂಭತ್ತು ಬಾರಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿರುವ ಕಮಲ್ನಾಥ್ ಅವರನ್ನು ಹಲವು ಸುತ್ತಿನ ಮಾತುಕತೆ ನಂತರ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಘೋಷಿಸಲಾಯಿತು

ರಾಜ್ಯಪಾಲರಾದ ಆನಂದಿ ಬೆನ್ ಪಟೇಲ್ ನೂತನ ಮುಖ್ಯಮಂತ್ರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನವನ್ನು ಬೋಧಿಸಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಹಾಗೂ ಶಾಸಕರೊಂದಿಗೆ ನಾಲ್ಲು ದಿನಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ ನಂತರ ಕಾಂಗ್ರೆಸ್ ವೀಕ್ಷಕರಾಗಿರುವ ಮಲ್ತಿಕಾರ್ಜುನ ಖರ್ಗೆ ಭೂಪೇಶ್ ಬಫೇಲ್ ಅವರ ಹೆಸರನ್ನು ಪ್ರಕಟಿಸಿದರು ಅವಿಭಜಿತ ಮಧ್ಯಪ್ರದೇಶ ಆಡಳಿತಾವಧಿಯಲ್ಲಿ ಸಚಿವರಾಗಿದ್ದ ಬಫೇಲ್ ಇದೀಗ ಛತ್ತೀಸ್ಗಢದ ಮೂರನೆಯ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಅವರು ಈ ಮೊದಲು ಛತ್ತೀಸ್ಗಢ್ನಲ್ಲಿ ಕಾಂಗ್ರೆಸ್ ಆಡಳಿತವಿದ್ದಾಗ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು ರಾಯ್ಪುರದ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ವೇದಿಕೆ ಸಜ್ಣಾಗಿದೆ ಮಾಜಿ ಪ್ರಧಾನಿ ಮನಮೋಹನ್ಸಿಂಗ್ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಇಂದು ಮುಖ್ಯಮಂತ್ರಿಯಾಗಿ ಬಘೇಲ್ ಅವರು ಮಾತ್ರ ಪ್ರಮಾಣವಚನ ಸ್ವೀಕರಿಸಲಿದ್ದು ಸಚಿವ ಸಂಪುಟದ ಸದಸ್ಯರ ಅಧಿಕಾರ ಸ್ವೀಕಾರ ದಿನಾಂಕ ಇನ್ನು ನಿಗದಿಯಾಗಿಲ್ಲ ಕಾಂಗ್ರೆಸ್ ಪಕ್ಷ ಸದಾ ನ್ಯಾಯಾಂಗ ಮತ್ತು ಪ್ರಜಾಸತ್ತಾತ್ಮಕ ಸಂಸ್ಠೆಗಳನ್ನು ದುರ್ಬಲಗೊಳಿಸಲು ಯತ್ತಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಕಿಸಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಿನ್ನೆ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ದೇಶದಲ್ಲಿ ಅತಿ ದೀರ್ಘಕಾಲ ಅಧಿಕಾರದಲ್ಲಿದ್ದ ಕಾಂಗೈಸ್ ತಾನು ಕಾನೂನಿಗಿಂತಲೂ ಮತ್ತು ದೇಶಕ್ಕಿಂತಲೂ ಹೆಚ್ಚು ಎಂದು ಭಾವಿಸಿದೆ ತನ್ನ ದಾರಿಗೆ ಅಡ್ಡಿಯಾಗುವ ಯಾವುದೇ ಸಂಸ್ಡೆಯನ್ನು ದುರ್ಬಲಗೊಳಿಸಲು ಬಯಸುತ್ತದೆ ಎಂದು ಆರೋಪಿಸಿದ್ದಾರೆ

ಮಹಿಳಾ ಮೀಸಲಾತಿ ವಿಧೇಯಕ ಸಂಸತ್ನಲ್ಲಿ ಅಂಗೀಕಾರಗೊಳ್ಳುವುದನ್ನು ಎಲ್ಲಾ ರಾಜಕೀಯ ಪಕ್ಷಗಳು ಒಮ್ಮತದಿಂದ ಖಾತ್ರಿಪದಿಸಬೇಕಿದೆ ಎಂದು ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಡು ಮನವಿ ಮಾಡಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನೀತಿ ಆಯೋಗ ಆಯೋಜಿಸಿದ್ದ ಮಹಿಳಾ ಸಬಲೀಕರಣ ಸಮಾವೇಶದಲ್ಲಿ ಅವರು ಮಾತನಾಡಿ ಕಾರ್ಮಿಕ ವಲಯದಲ್ಲಿ ವೇತನ ತಾರತಮ್ಯವಿರಬಹುದು ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಅವಕಾಶಗಳು ದೊರೆಯುವ ವಿಷಯವಿರಬಹುದು ಒಟ್ಟಾರೆಯಾಗಿ ಮಹಿಳೆಯರ ವಿರುದ್ದದ ಎಲ್ಲ ರೀತಿಯ ತಾರತಮ್ಯ ಭಾವನೆಗಳು ಅಂತ್ಯಗೊಳ್ಳಬೇಕಿದೆ ಎಂದು ಬಲವಾಗಿ ಪ್ರತಿಪಾದಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಅವರು ದೆಹಲಿಯಲ್ಲಿಂದು ನಿಯೋಗಮಟ್ಟದ ಮಾತುಕತೆ ನಡೆಸಿದರು ಸಭೆಯಲ್ಲಿ ದ್ವಿಪಕ್ಷೀಯ ಹಿತಾಸಕ್ತಿಯ ಸಮಗ್ರ ವಿಷಯಗಳು ಪ್ರಸ್ತಾಪವಾದವು ಭಾರತಕ್ಕೆ ಮೂರು ದಿನಗಳ ಭೇಟಿಗಾಗಿ ಇಬ್ರಾಹಿಂ ಮೊಹಮ್ಮದ್ ಸೋಲಿ ನಿನ್ನೆ ದೆಹಲಿಗೆ ಆಗಮಿಸಿದರು ಕಳೆದ ತಿಂಗಳು ಸೋಲಿ ಅವರು ಮಾಲ್ಡೀವ್ಸ್ ರಾಷ್ಟ್ರಾಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ ಸಮಾರಂಭಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಜರಾಗಿದ್ದರು

ವೆಂಕಯ್ಯನಾಯ್ಡು ಮತ್ತು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರೂ ಸಹ ವಿದೇಶಿ ಗಣ್ಯ ಅತಿಥಿಯೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಅಧ್ಯಕ್ಷ ಸೋಲಿ ಅವರು ರಾಷ್ತಪತಿ ರಾಮನಾಥ್ ಕೋವಿಂದ್ ಅವರನ್ನು ಇಂದು ಸಂಜೆ ಭೇಟಿಯಾಗಲಿದ್ದಾರೆ ಮಾಲ್ಡೀವ್ಸ್ನ ಸಾಮರ್ಥ್ಯವರ್ಧನೆ ಹಾಗೂ ಕೌಶಲ್ಯಾಭಿವೃದ್ದಿ ಕ್ಷೇತ್ರದಲ್ಲಿ ಭಾರತ ಪ್ರಮುಖ ಪಾಲುದಾರ ದೇಶವಾಗಿದ್ದು ದ್ವೀಪ ರಾಷ್ವದ ಸಮಗ್ರ ಅಭಿವೃದ್ದಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದೆ

ಡೆನ್ಮಾರ್ಕ್ನ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಡ್ರೆಸ್ ಸ್ಯಾಮ್ಯುಯೆಲ್ಸನ್ ಅವರು ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಬೆಳಿಗ್ಗೆ ನವದೆಹಲಿಗೆ ಆಗಮಿಸಿದ್ದಾರೆ ಸ್ಯಾಮ್ಯುಯೆಲ್ಪನ್ ಅವರು ಇಂದು ಸಂಜೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಭೇಟಿಯಾಗಲಿದ್ದಾರೆ ಉಭಯ ನಾಯಕರು ದ್ವಿಪಕ್ಷೀಯ ಬಾಂಧವ್ಯದ ವಿವಿಧ ವಿಷಯಗಳೊಂದಿಗೆ ಪರಸ್ವರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ ಸಭೆಯ ನಂತರ ಅನೇಕ ಒಡಂಬಡಿಕೆಗಳಿಗೆ ಸಹಿ ಹಾಕುವ ನಿರೀಕ್ಷೆಯಿದೆ ಡೆನ್ಮಾರ್ಕ್ ವಿದೇಶಾಂಗ ಸಚಿವರು ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಅವರನ್ನೂ ಕೂಡಾ ಭೇಟಿಯಾಗುವ ಕಾರ್ಯಕ್ರಮವಿದೆ

ವಾರಾಂತ್ಯದ ಬಿಡುವಿನ ನಂತರ ಸದನ ಇಂದು ಬೆಳಗ್ಗೆ ಕಲಾಪ ಆರಂಭಿಸಿದಾಗ ಪ್ರತಿಪಕ್ಷಗಳ ಕೆಲವು ಸದಸ್ಯರು ಹಲವು ವಿಷಯಗಳ ಬಗ್ಗೆ ಜೋರು ಪ್ರತಿಭಟನೆಯನ್ನು ಮುಂದುವರಿಸಿದ ಹಿನ್ನೆಲೆಯಲ್ಲಿ ಕಲಾಪ ನಡೆಸಲು ಸಾಧ್ಯವಾಗಲಿಲ್ಲ ರಫೇಲ್ ಯುದ್ಧ ವಿಮಾನ ಒಪ್ಸಂದದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯ ತನಿಖೆಗೆ ಪಟ್ಚುಹಿಡಿದ ಕಾಂಗ್ರೆಸ್ ಸದಸ್ಯರು ಸಭಾಧ್ಯಕ್ಷರ ಪೀಠದ ಎದುರಿನ ಸ್ದಳಕ್ಕೆ ಧಾವಿಸಿ ಫೋಷಣೆಗಳನ್ನು ಕೂಗಿದರು ಎಡಪಕ್ಷಗಳು ಆರ್ಜೆಡಿ ಮತ್ತಿತರ ಕೆಲವು ಪಕ್ಷಗಳ ಸದಸ್ನರು ಸಹ ಏರುದನಿಯಲ್ಲಿ ಪ್ರತಿಭಟನೆ ಆರಂಭಿಸಿದರು ಆಡಳಿತಾರೂಢ ಬಿಜೆಪಿ ಸಂಸದರು ರಫೇಲ್ ಒಪ್ವಂದದ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಕ್ಷಮೆಗೆ ಆಗ್ರಹಪಡಿಸಿದರು ಈ ನಡುವೆ ಕಾವೇರಿ ಕಣಿವೆಯ ಪ್ರದೇಶದಲ್ಲಿ ಕರ್ನಾಟಕ ನಿರ್ಮಿಸಲು ಉದ್ದೇಶಿಸಿರುವ ಅಣೆಕಟ್ಟೆಕಯಿಂದ ತಮಿಳುನಾಡಿನ ರೈತರಿಗೆ ಅಪಾಯವಿದೆ ಎನ್ನುವ ಕಾರಣದ ಮೇಲೆ ಎಐಎಡಿಎಂಕೆ ಸಂಸದರೂ ಸಹ ಸದನದ ಬಾವಿಗೆ ಧಾವಿಸಿ ಗದ್ದಲ ಆರಂಭಿಸಿದರು

ಈ ಎಲ್ಲ ಗದ್ದಲದ ನಡುವೆ ಸ್ವೀಕರ್ ಸುಮಿತ್ರಾ ಮಹಾಜನ್ ಕಲಾಪವನ್ನು ಮಧ್ಯಾಹ್ವದವರೆಗೆ ಮುಂದೂಡಿರುವುದಾಗಿ ಘೋಷಿಸಿದರು

ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಕೂಡ ಹಲವು ವಿಷಯಗಳ ಬಗ್ಗೆ ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಮುಂದುವರಿದಿದ್ದು ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ ಕಾವೇರಿ ಅಡೆಕಟ್ಟೆ ವಿಷಯವಾಗಿ ಎಐಎಡಿಎಂಕೆ ಮತ್ತು ಡಿಎಂಕೆ ಸದಸ್ನರ ಗದ್ದಲ ಆರಂಭಿಸಿದರು ರಫೇಲ್ ಒಪ್ಸಂದದ ಬಗ್ಗೆ ಕಾಂಗ್ರೆಸ್ ಸದಸ್ನರು ಪ್ರತಿಭಟನೆ ನಡೆಸಿದರು ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಮಾಡಿದ ಮನವಿಗೆ ಪ್ರತಿಭಟನಾ ನಿರತ ಸಂಸದರು ಕಿವಿಗೊಡಲಿಲ್ಲ ಸದನದ ಕಲಾಪವನ್ನು ನಾಳೆಗೆ ಮುಂದೂಡಿರುವುದಾಗಿ ಸಭಾಪತಿ ಘೋಷಿಸಿದರು ಸಂಸತ್ತಿನ ಚಳಿಗಾಲದ ಅಧಿವೇಶನ ಆರಂಭವಾಗಿ ಬಹುತೇಕ ಒಂದು ವಾರವಾಗುತ್ತಾ ಬಂದಿದ್ದರು ಸುಗಮ ಕಲಾಪ ಸಾಧ್ಯವಾಗುತ್ತಿಲ್ಲ ಪ್ರತಿಪಕ್ಷಗಳ ಸಹಕಾರ ಅಪೇಕ್ಷಣೀಯ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ನರೇಂದ್ರ ಸಿಂಗ್ ತೋಮರ್ ಇಂದು ಮನವಿ ಮಾಡಿದ್ದಾರೆ ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಯಾವುದೇ ವಿಷಯದ ಬಗ್ಗೆ ಉಭಯ ಸದನಗಳಲ್ಲೂ ಮುಕ್ತ ಚರ್ಚೆಗೆ ಸರ್ಕಾರ ಸಿದ್ದವಿರುವುದಾಗಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸ್ಪಡ್ಡಪಡಿಸಿದೆ ಪ್ರಮುಖ ಮಸೂದೆಗಳ ಅಂಗೀಕಾರಕ್ಕೆ ಉಭಯ ಸದನಗಳಲ್ಲಿ ಸಕಾರಾತ್ಮಕ ಕಲಾಪ ಅತ್ಯಗತ್ಯ ಎಂದು ಹೇಳಿದರು ಬಂಗಾಳಕೊಲ್ಲಿಯಲ್ಲಿ ಎದ್ದಿರುವ ಫೇಥ್ವೆ ಚಂಡಮಾರುತ ಉತ್ತರ ವಾಯುವ್ಯ ದಿಕ್ಕಿನತ್ತ ಸಾಗುತ್ತಿದ್ದು ಇಂದು ಮಧ್ನಾಹ್ವದ ವೇಳೆಗೆ ಕಾಕಿನಾಡ ಸಮೀಪ ಆಂಧ್ರ ಕರಾವಳಿಯನ್ನು ಹಾದುಹೋಗಲಿದೆ

ಇದರ ಪರಿಣಾಮವಾಗಿ ಈಗಾಗಲೇ ಕೃಷ್ಣಾ ಗುಂಟೂರು ಹಾಗೂ ಪಶ್ಚಿಮ ಹಾಗೂ ಪೂರ್ವ ಗೋದಾವರಿ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ